ಜಿಲ್ಲಾಡಳಿತ ಭವನ ಸೇರಿದಂತೆ ಜಿಲ್ಲೆಯ ಸಮಗ್ರ ಅಭಿವೃದ್ದಿಗೆ ಕರ್ನಾಟಕ ಗಣಿ ಪರಿಸರ ಪುನಕ್ಷೇತನ ನಿಗಮದ ಹಣ ವಿನಿಯೋಗಿಸುವ ಚಿಂತನೆ ನಡೆದಿದೆ ಎಂದು ಸಚಿವ ಆನಂದ್ ಸಿಂಗ್ ಹೇಳಿದ್ದಾರೆ

ಪರಂಪರೆ ಬಿಂಬಿಸುವ ರೀತಿಯಲ್ಲಿ ಜಿಲ್ಲಾಡಳಿತ ಭವನ ನಿರ್ಮಿಸಲಾಗುವುದು ಎಂದರು

ಮಂಗಳೂರಿನಲ್ಲಿ ಸುದ್ದಿಗಾರರಿಗೆ ಈ ವಿಷಯ ತಿಳಿಸಿದ ಅವರು ಖಾಸಗಿ ದೇಮಸ್ಥಾನಗಳನ್ನು ಸರಕಾರದ ವಶಕ್ಷೆ ಪಡೆಯುವ ನೋಂದಣಿ ಮಾಡುವ ಯಾವುದೇ ಉದ್ದೇತ ಸರಕಾರಕ್ಷೆ ಇಲ್ಲ ಎಂದು ಸ್ಪಷ್ಟಪಡಿಸಿದರು ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಟ್ಟ ಎ ಗ್ರೇಡ್ನ ಕೆಲ ದೇವಾಲಯಗಳಿಗೆ ಈಗಾಗಲೇ ರಾಜ್ಯ ಧಾರ್ಮಿಕ ಪರಿಷತ್ ಮೂಲಕ ವ್ಯವಸ್ಥಾಪನಾ ಸಮಿತಿ ರಚಿಸಲಾಗಿದೆ ಕುಕ್ಕೆ ಸುಬ್ರಹ್ಮಣ್ಯ ಕದ್ರಿ ಸಹಿತ ಇನ್ನೂ ಕೆಲ ದೇವಾಲಯಗಳ ವ್ಯವಸ್ಥಾಪನಾ ಸಮಿತಿಯನ್ನು ಶೀಘ ರಚಿಸಲಾಗುವುದು ಬಿ ಮತ್ತು ಒ ಗ್ರೇಡ್ ದೇವಾಲಯಗಳ ವ್ಯವಸ್ಥಾಪನಾ ಸಮಿತಿಯನ್ನು ಜೆಲ್ಲಾಧಿಕಾರಿ ನೇತೃತ್ವದಲ್ಲಿ ಜೆಲ್ಲಾ ಧಾರ್ಮಿಕ ಪರಿಷತ್ ರಚಿಸಬೇಕಿದೆ ಎಂದರು

ಪಾಟೀಲ್ ತಿಳಿಸಿದ್ದಾರೆ

ಮಂಡ್ಣ ಜಿಲ್ಲೆಯಲ್ಲಿ ಕಡಿಮೆ ನೀರನ್ನು ಬಳಸಿ ಹೆಚ್ಚು ಆದಾಯ ತರುವ ಹಣ್ಣು ತರಕಾರಿ ಸೇರಿದಂತೆ ತೋಟಗಾರಿಕಾ ಬೆಳೆ ಬೆಳೆಯಲು ರೈತರಿಗೆ ಉತ್ತೇಜಿಸಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾ

ಮಂಡ್ನ ಜಿಲ್ಲೆ ಕೆ ಆರ್ ಪೇಟೆಯಲ್ಲಿ ತಾಲ್ಲೂಕು ಪ್ರಗತಿಪರಿತೀಲನಾ ಸಭೆ ನಡೆಸಿದ ಸಚಿವರು ಜಿಲ್ಲೆಯಲ್ಲಿ ನೀರಿಗೆ ಅಭಾವವಿಲ್ಲ ಯಥೇಚ್ವವಾಗಿ ನೀರಿನ ಲಭ್ದತೆಯಿದೆ ಇಲ್ಲಿನ ರೈತರು ಕಬ್ಬು ಭತ್ತ ಇನ್ನಿತರ ಬೆಳೆಗಳನ್ನು ಹೆಚ್ಚಾಗಿ ಬೆಳೆಯುತ್ತಿದ್ದಾರೆ ಆದರೆ ಕಡಿಮೆ ನೀರನ್ನು ಬಳಸಿ ಹೂವು ಹಣ್ಣು ತರಕಾರಿಗಳನ್ನು ಬೆಳೆದು ಕೃಷಿಯನ್ನು ಲಾಭದಾಯಕ ಉದ್ದಮವನ್ನಾಗಿಸಿಕೊಳ್ಳಬೇಕು ಎಂದರು ರೇಷ್ಠೆ ಮಾರುಕಟ್ಟೆಯಲ್ಲಿ ಸಿಬ್ಬಂದಿ ದಲ್ಲಾಳಿ ಕೆಲಸ ಮಾಡುತ್ತಿರುವ ಬಗ್ಗೆ ತಮಗೆ ದೂರುಗಳು ಬಂದಿದ್ದು

ಕುಂಭಮೇಳ ವಾಝಾ ಭಜನೆ ಕಾರ್ಯಕ್ರಮದ ಆರೋಹಣದೊಂದಿಗೆ ಮೂರು ದಿನಗಳ ಜಯಂತಿಗೆ ಚಾಲನೆ ದೊರೆತಿದ್ದು ರಾಜ್ದದ ನಾನಾ ಭಾಗಗಳಿಂದ ಬಂಜಾರ ಸಮುದಾಯದ ಲಕ್ಷಾಂತರ ಜನರು ಭಾಗವಹಿಸಿದ್ದಾರೆ ಇಂದು ಸಂಜೆ ಮುಖ್ಜಮಂತ್ರಿ ಬಿ ಎಸ್ ಯಡಿಯೂರಪ್ಪ ಸೇರಿದಂತೆ ಅನೇಕ ಸಚಿವರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಮಹಾತಗಾಂಧಿ ಗಾಮೀಣ ಉದ್ಲೋಗ ಖಾತರಿ ಯೋಜನೆಯಡಿ ಚಾಮರಾಜನಗರ ಜಿಲ್ಲಾ ಗ್ರಾಮೀಣ ಪ್ರದೇಶದ ಜನರು ಸಂಬಂಧಿಸಿದ ಗ್ರಾಮ ಪಂಚಾಯಿತಿಗಳಲ್ಲಿ ಉದ್ಯೋಗಕ್ಕಾಗಿ ಭೇಟಿ ನೀಡಿ ಅರ್ಜಿ ಸಲ್ಲಿಸುವಂತೆ ಚಾಮರಾಜನಗರ ಜಿಲ್ಲಾ ಪಂಚಾಯತ್ ಕೋರಿದೆ ಜಿಲ್ಲೆಯ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ ಪ್ರತೀ ಸೋಮವಾರ ಉದ್ಯೋಗ ಬೇಡಿಕೆ ದಿನ ಆಚರಿಸಲು ತೀರ್ಮಾನಿಸಲಾಗಿದೆ

ಮೊದೈಲ್ ಮೂಲಕವೂ ಕಾಯಕ ಮಿತ್ರ ಮೊದೈಲ್ ಆಪ್ ಮೂಲಕ ಉದ್ಯೋಗಕ್ಕೆ ಬೇಡಿಕೆ ಸಲ್ಲಿಸಬಹುದಾಗಿದೆ